ಕೊರೊನಾ ವೈರಾಣು ತಡೆಗೆ ಅಗತ್ತ್ರಕ್ರಮ ನಾಳೆಯಿಂದ ಒಂದು ವಾರ ಎಲ್ಲಾ ಸಾರ್ವಜನಿಕ ಸಮಾರಂಭ ನಿಷೇಧ ಮುಖ್ಯಮಂತ್ರಿ ಯಡಿಯೂರಪ್ಪ

ಕೊರೊನಾ ವೈರಾಣು ಭೀತಿ ಓನ್ನೆಲೆ ಮುಖಗವಸುಗಳನ್ನು ದುಬಾರಿ ಬೆಲೆಗೆ ಮಾರುವ ಓಷಧ ಅಂಗಡಿಗಳ ಪರವಾನಗಿ ರದ್ದು ಸಚಿವ ಬಿ

ಎರಡನೇ ಪಂತದ ನಗರಗಳಲ್ಲೂ ಕೈಗಾರಿಕಾ ಬೆಳವಣಿಗೆಗೆ ಆದ್ರತೆ ಸಚಿವ ಜಗದೀಶ್ ಶೆಟ್ಟರ್

ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಎಧಾಸೌಧದಲ್ಲಿಂದು ತುರ್ತುಸಭೆ ನಂತರ ಸುದ್ಬಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನಮಂಡಲದ ಅಧಿವೇಶನ ಪೂರ್ವ ನಿಗದಿಯಂತೆ ಮುಂದುವರೆಯಲಿದೆ ನಾಳೆಯಿಂದ ಒಂದು ವಾರ ರಾಜ್ಕಾದ್ಯಂತ ಚಿತ್ರಮಂದಿರಗಳು ಮಾಲ್ಗಳು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳನ್ನು ಮುಚ್ವಲಾಗುವುದು ಜನ್ನದಿನ ನಾಮಕರಣ ಮದುವೆ ಜಾತ್ರೆ ಪಬ್ ಬೇಸಿಗೆ ಶಿಬರಗಳು ನಡೆಯುವಂತಿಲ್ಲ ಎಂದು ಹೇಳದರು ನಾಳೆ ನಾಡಿದ್ದು ಕಮ್ಮ ಎಲ್ಲಾ ಅಧಿಕೃತ ಕಾರ್ಯತ್ರಮ ರದ್ದುಪಡಿಸಲಾಗಿದೆ ಐಟ ಐಟ ಕಂಪನಿಗಳ ಉದ್ದೋಗಿಗಳಿಗೆ ಒಂದು ವಾರ ಮನೆಗಳಿಂದಲೇ ಕೆಲಸ ನಿರ್ವಹಿಸುವಂತೆ ಸೂಚಿಸಲಾಗಿದೆ ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿ ಪರೀಕ್ಷೆಗಳು ನಿಗದಿಯಂತೆ ನಡೆಯಲಿವೆ ಒಂದು ವಾರದ ನಂತರ ಪರಿಶ್ವಿತಿ ಗಮನಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಸೋಂಕು ತಗುಲದಂತೆ ಮುನ್ನೆಜ್ಜರಿಕೆ ಮಾರ್ಗಸೂಚಿಗಳನ್ನು ಹೊರಡಿಸಲಾಗುವುದು ಸರ್ಕಾರದ ಈ ನಿರ್ಧಾರಕ್ಷೆ ಸಾರ್ವಜನಿಕರು ಸಹಕರಸಬೇಕು ಎಂದು ಮುಖ್ಯಮಂತ್ರಿ ಮನವಿ ಮಾಡಿದರು ಇದಕ್ಕೂ ಮುನ್ನ ಎಧಾನಸಭೆಯಲ್ಲಿ ಹೇಳಿಕೆ ನೀಡಿದ ಮುಖ್ಯಮಂತ್ರಿ ಕೊರೊನಾ ವೈರಾಣು ತಡೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರಯೋಗಾಲಯ ತೆರೆಯಲಾಗುವುದು ಈ ಸಂಬಂಧ ಕೇಂದ್ರ ಆರೋಗ್ಗ ಸಚಿವರೊಂದಿಗೂ ಚರ್ಚಿಸಲಾಗುವುದು ಎಂದು ಹೇಳದರು

ಶ್ರೀರಾಮುಲು ತಿಳಿಸಿದ್ದಾರೆ ವಿಧಾನಸಭೆಯಲ್ಲಿಂದು ಶೂನ್ಕವೇಳೆಯಲ್ಲಿ ಮಾತನಾಡಿದ ಅವರು ಸೌದಿ ಅರೇಬಿಯಾದಿಂದ ಆಗಮಿಸಿದ್ದ ವ್ಯಕ್ತಿಗೆ ಕೊರೊನಾ ವೈರಾಣು ಸೋಂಕು ತಗುಲಿದ್ದು ಪೆಟ್ಟನ ಚಿಕಿತ್ಸೆಗೆ ಪೈದರಾಬಾದ್ಗೆ ತೆರಳದ ಸಂದರ್ಭದಲ್ಲಿ ಮ್ಯತಪಟ್ಟದ್ದಾರೆ

ಕೊರೊನಾ ವೈರಾಣು ಭೀತಿ ಒನ್ನೆಲೆಯಲ್ಲಿ ಸಾರ್ವಜನಿಕರು ಮುಖಗವಸುಗಳನ್ನು ಭಾರೀ ಪ್ರಮಾಣದಲ್ಲಿ ಖರೀದಿಸುತ್ತಿರುವುದು ಗಮನಕ್ಕೆ ಬಂದಿದೆ ಔಷಧ ಅಂಗಡಿಗಳು ದುಬಾರಿ ಬೆಲೆಗೆ ಮುಖಗವಸುಗಳನ್ನು ಮಾರಾಟ ಮಾಡಿದರೆ ಪರವಾನಗಿ ರದ್ದುಪಡಿಸಲಾಗುವುದು ಎಂದು ಆವರು ಎಚ್ಚರಿಸಿದರು ಕೊರಾನಾ ವೈರಾಣು ಸೋಂಕು ತಡೆ ಕ್ರಮವಾಗಿ ವಿಮಾನ ನಿಲ್ದಾಣ ಮತ್ತು ಬಂದರು ಪ್ರದೇಶಗಳಿಗೆ ವಿದೇಶಗಳಿಂದ ಆಗಮಿಸುವವರನ್ನು ವೈದ್ಯಕೀಯ ಸ್ತೀನಿಂಗ್ಗೆ ಒಳಪಡಿಸಲಾಗುತ್ತಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ತೆಗಳಲ್ಲಿ ಪಾಸಿಗೆಗಳನ್ನು ಮೀಸಲಿಡಲಾಗಿದೆ ಎಂದು ತ್ರೀರಾಮುಲು ತಿಳಿಸಿದರು

ರೂಪೇಶ್ ತಿಳಿಸಿದ್ದಾರೆ

ಕೊರೊನಾ ಸೋಂಕು ದ್ವಢಪಟ್ಟಲ್ಲ ಉಳಿದ ಎರಡು ವರದಿಗೆ ಕಾಯಲಾಗುತ್ತಿದೆ ಎಂದು ಅವರು ಹೇಳಿದರು ಕೊರೊನಾ ಸೋಂಕು ಲಕ್ಷಣದ ಓನ್ನೆಲೆಯಲ್ಲಿ ಮೂವರು ಎದ್ದಾರ್ಥಿಗಳನ್ನು ಮಣಿಪಾಲದ ಕಸ್ತೂರಬಾ ಆಸ್ತ್ರೆಗೆ ದಾಖಲಿಸಲಾಗಿದೆ

ರಾಜ್ಯದಲ್ಲಿ ಕೊರೊನಾ ವೈರಸ್ ಸೋಂಕಿನ ವ್ಯಕ್ತಿ ಸಾವನಪ್ಪಿದ ಓನ್ನೆಲೆಯಲ್ಲಿ ಕೋಲಾರದ ಎಸ್ಎನ್ಆರ್ ಜಿಲ್ಲಾಸ್ತ್ರೆಗೆ ಇಂದು ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸಿ ಸತ್ತಭಾಮಾ ಮುಂಜಾಗ್ರತಾ ತ್ರಮಗಳ ಕುರಿತು ಪರಿಶೀಲನೆ ನಡೆಸಿದರು ಕೊಡಗು ಜಿಲ್ಲೆಯಲ್ಲಿ ಕೊರೊನಾ ಸೋಂಕಿನ ಪ್ರಕರಣ ಇದುವರೆಗೆ ವರದಿಯಾಗಿಲ್ಲ ಸೋಂಕು ಶಂಕಿತ ವ್ಯಕ್ತಿಯೊಬ್ಬರನ್ನು ಮಡಿಕೇರಿಯ ಕೊಡಗು ವೈದ್ಯಕೀಯ ಕಾಲೇಜು ಆಸ್ತ್ರೆಯ ಎರೇಷ ವಾರ್ಡ್ನಲ್ಲಿ ದಾಖಲು ಮಾಡಲಾಗಿದೆ ಎಂದು ಕೊಡಗು ಜಿಲ್ಲಾಧಿಕಾರಿ ಅನೀಸ್ ಕಣ್ಣಣಿ ಜಾಯ್ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿಂದು ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿದ ಅವರು ದುಬೈನಿಂದ ಮರಳದ ವ್ಯಕ್ತಿಯೊಬ್ಬರಿಗೆ ಗಂಟಲು ನೋವು ಕಾಣಿಸಿಕೊಂಡ ಒನ್ನೆಲೆಯಲ್ಲಿ ಆಸ್ತತೆಗೆ ಸ್ವಯಂ ದಾಖಲಾಗಿ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಿದ್ದು ಆ ವ್ಯಕ್ತಿಯ ಗಂಟಲು ದ್ರವ ಮಾದರಿಯನ್ನು ಮೈಸೂರಿನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದ್ದು ವರದಿ ನಿರೀಕ್ಷಿಸಲಾಗಿದೆ ಎಂದು ಹೇಳಿದರು

ಹಿರೇಮಕ ತಿಳಿಸಿದ್ದಾರೆ ಕೊರಾನಾ ವೈರಾಣು ಸೋಂಕಿನಿಂದ ಕಲಬುರಗಿಯಲ್ಲಿ ವ್ಯಕ್ತಿಯೊಬ್ಬರು ಮೃತಪಟ್ಟ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಒಂದು ವಾರಗಳ ಕಾಲ ವ್ಯಾಪಾರ ಮಳಿಗೆಗಳು ಚಲನಚಿತ್ರ ಮಂದಿರಗಳು ಪಾಗೂ ಶಾಲಾ ಕಾಲೇಜುಗಳನ್ನು ಮುಚ್ಚುವಂತೆ ಜಿಲ್ಲಾಧಿಕಾರಿ ಬಿ ಶರತ್ ಆದೇಶಿಸಿದ್ದಾರೆ

ಹುಬ್ಬಳ್ಳ ಸಮಾವೇಶದಿಂದ ಉತ್ತೇಜತಗೊಂಡಿರುವ ಸರ್ಕಾರ ಬೀದರ್ ಪಾಸನ ಶಿವಮೊಗ್ಗದಂತಪ ನಗರಗಳಲ್ಲೂ ಬಂಡವಾಳ ಹೂಡಿಕೆ ಸಮಾವೇಶ ವಿರ್ಪಡಿಸಲು ಚಂತನೆ ನಡೆಸಿದೆ ರಾಜ್ಯದಲ್ಲಿ ಕೈಗಾರಿಕೆಗಳ ಬೆಳವಣಿಗಗೆ ಸಂಬಂಧಿಸಿದಂತೆ ಹೊಸ ಕೈಗಾರಿಕಾ ನೀತಿ ಜಾರಿಗೆ ತರಲಾಗುತ್ತಿದೆ ಎಂದು ಜಗದೀಶ್ ಶೆಟ್ಟರ್ ಹೇಳಿದರು

ಪ್ರಕೋತ್ತರ ವೇಳೆಯಲ್ಲಿ ಉತ್ತರ ನೀಡಿದ ಅವರು ಒಳಚರಂಡಿ ವ್ಯವಸ್ಥೆ ನಿರ್ಮಾಣ ಸಂದರ್ಭದಲ್ಲಿ ಸಮಸ್ಥೆಗಳು ಎದುರಾಗಿರುವುದು ಗಮನಕ್ಕೆ ಬಂದಿದೆ ಆ ಭಾಗದ ಜನಪ್ರತಿನಿಧಿಗಳ ಸಭೆ ಕರೆದು ಚರ್ಚಿಸಿ ಪರಿಷಾರ ಕಂಡುಕೊಳ್ಳಲಾಗುವುದು ಎಂದು ಹೇಳಿದರು ಸಂವಿಧಾನ ಶಿಲ್ಪಿ ಡಾ

ಆರ್ ಅಂಬೇಡ್ಕರ್ ಆಶಯದಂತೆ ದೇಶದಲ್ಲಿ ಸಾಮಾಜಕ ನ್ಕಾಯ ಅನುಷ್ಟಾನ ಸಾಧ್ಯವಾಗಿಲ್ಲ ಎಂದು ಎಂ ಕೆ ಪ್ರಾಣೇಶ್ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ ಭಾರತ ಸಂವಿಧಾನ ವಿಷಯ ಕುರಿತು ಮುಂದುವರಿದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮೀಸಲಾತಿ ಲಾಭ ಪಡೆದವರು ಮೀಸಲಾಹಿಯಿಂದ ಹೊರಬರಬೇಕು ಎಂಬುದು ಅಂಬೇಡ್ಕರ್ ವಾದವಾಗಿತ್ತು ಎಂದು ಪೇಳದರು

ಅತ್ತಂತ ವಿಶ್ವಾಸಾರ್ಹವಾದ ರಾಷ್ಟೀಯ ಮಹತ್ವದ ಜನಗಣತಿ ಪ್ರಕ್ರಿಯೆಯಲ್ಲಿ ದೇಶದ ಪ್ರತಿಯೊಬ್ಬರ ಪಾಲ್ಗೊಳ್ಳುವಿಕೆ ಇರುತ್ತದೆ

ಬೆಂಬಲ ಬೆಲೆ ಪರಿಷ್ಠರಣೆಯಿಂದ ಕರ್ನಾಟಕ ಸೇರಿದಂತೆ ದಕ್ಷಿಣದ ನಾಲ್ಕು ರಾಜ್ಯಗಳ ತೆಂಗು ಬೆಳಗಾರರಿಗೆ ಅನುಕೂಲವಾಗಲಿದೆ ಎಂದು ಸಂಪಟ ಸಭೆ ನಂತರ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದರು

ವ್ಲಾಲಿ ನೀರು ಪರಿಸುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪಸಿರುಸೇನೆ ಕಾರ್ಯಕರ್ತರು ಇಂದು ಕೆರೆಗೆ ವಿಶೇಷ ಜಲಪೂಜೆ ಮಾಡಿದರು